ಆಚರಣೆ ಯೋಧರ ಶೌರ್ಯ ತ್ಯಾಗ ಬಲಿದಾನ ಸ್ಮರಣೆ

ವಿವಿಧ ಧರ್ಮ ಮತ್ತು ಪಂಗಡಗಳ ಜನರು ಆಚರಿಸುವ ಈ ಹಬ್ಬ ದೇಶದ ಜನರಲ್ಲಿ ಏಕತೆ ಸದ್ಬಾವನೆ ಮತ್ತು ಭಾತೃತ್ವದ ಭಾವವನ್ನು ಬಲಪದಿಸಲಿ ಈ ಹಬ್ಬವು ಮಾನವೀಯತೆಯ ಸೇವೆಗಾಗಿ ಕೆಲಸ ಮಾಡಲು ಸ್ಪೂರ್ತಿ ನೀಡಲಿ ಎಂದು ರಾಷ್ಟ ಪತಿ ತಮ್ಮ ಸಂದೇಶದಲ್ಲಿ ಶುಭ ಹಾರೈಸಿದ್ದಾರೆ ಹಬ್ಬದ ಸಂದರ್ಭದಲ್ಲಿ ದೀಪವು ತನ್ನ ಬೆಳಕನ್ನು ಹಂಚಿಕೊಳ್ಳುವ ಮೂಲಕ ಅನೇಕ ದೀಪಗಳನ್ನು ಬೆಳಗಿಸುವಂತೆಯೇ ನಮ್ಮ ಸಂತೋಷವನ್ನು ಹಂಚಿಕೊಳ್ಳುವ ಮೂಲಕ ಸಮಾಜದ ಬಡವರು ನಿರ್ಗತಿಕರು ಮತ್ತು ಅಗತ್ಯವಿರುವವರಿಗೆ ಸಮೃದ್ದಿಯ ದೀಪವಾಗಲಿ ನಾವು ಮಾಲಿನ್ಯಮುಕ್ತ ಪರಿಸರಸ್ನೇಹಿ ಸ್ವಚ್ಚ ದೀಪಾವಳಿ ಆಚರಿಸಬೇಕು ದೇಶದ ಪ್ರತಿ ಮನೆಯಲ್ಲೂ ಸಂತೋಷ ಶಾಂತಿ ಮತ್ತು ಸಮೃದ್ದಿ ಉಂಟಾಗಲಿ ಎಂದು ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ಡು ದುಷ್ವ ಶಕ್ತಿಗಳ ನಿರ್ಮೂಲನೆಯಾಗಿ ಸಮಾಜದಲ್ಲಿ ಒಳ್ಳೆಯತನ ಹಾಗೂ ಸಾಮರಸ್ಯ ಬೆಳೆಯಬೇಕು ಎಂಬುದನ್ನು ಈ ಹಬ್ಬ ನೆನಪಿಸುತ್ತದೆ ಎಂದಿದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ದೀಪಾವಳಿ ಹಬ್ಬದ ವೇಳಿ ಜ್ಯೋತಿ ಬೆಳಗಿಸಿ ಯೋಧರಿಗೆ ಗೌರವ ಸಲ್ಲಿಸಬೇಕು ರಾಷ್ಟದ ರಕ್ಷಣೆಗಾಗಿ ನಿರ್ಭೀತಿಯಿಂದ ಸೇವೆಯಲ್ಲಿ ತೊಡಗಿರುವ ನಮ್ಮ ಸೈನಿಕರಿಗೆ ಧನ್ಯವಾದಗಳು ಎಂದು ಟ್ವೀಟ್ ಮಾಡಿದ್ದಾರೆ ಕರ್ನಾಟಕದ ರಾಜ್ಯಪಾಲ ವಜುಭಾಯಿ ವಾಲಾ ನಾಡಿನ ಜನತೆಗೆ ಶುಭಾಶಯ ಕೋರಿದ್ದು ದೀಪಾವಳಿ ಹಬ್ಬ ಎಲ್ಲ ಸವಾಲುಗಳನ್ನು ಎದುರಿಸಲು ಮತ್ತು ದುಷ್ಟಶಕ್ತಿಗಳನ್ನು ಸಂಹರಿಸಲು ಸ್ಪೂರ್ತಿ ನೀಡಲಿ ಪ್ರಗತಿ ಮತ್ತು ಯಶಸ್ವಿನ ಹಾದಿಯಲ್ಲಿ ಮುಂದುವರಿಯಲು ಪ್ರೇರಣೆ ನೀಡಲಿ ಎಂದು ಕೋರಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ದೀಪಾವಳಿ ಹಬ್ಬವನ್ನು ಸಶಸ್ತ್ರ ಪಡೆಗಳ ಯೋಧರ ಜೊತೆ ಕಳೆಯುವ ಸಂಪ್ರದಾಯವನ್ನು ಈ ಬಾರಿಯೂ ಮುಂದುವರೆಸಿದರು ರಾಜಸ್ತಾನದ ಜೈಸಲ್ಟೇರ್ ಜಿಲ್ಲೆಯ ಲಾಂಗೇವಾಲಾದ ಭಾರತೀಯ ಗಡಿ ಠಾಣಾದಲ್ಲಿ ಯೋಧರೊಂದಿಗೆ ಅವರು ಸಂವಾದ ನಡೆಸಿದರು ಹಿಮಚ್ಟಾದಿತ ಪರ್ವತಗಳಲ್ಲಿ ಮರುಭೂಮಿಯಲ್ಲಿ ಸೈನಿಕರೊಂದಿಗೆ ಸಮಯ ಕಳೆದಾಗ ಮಾತ್ರ ತಮ್ಮ ದೀಪಾವಳಿ ಪೂರ್ಣಗೊಳ್ಳುತ್ತದೆ ಪ್ರತಿಯೊಬ್ಬ ಭಾರತೀಯರ ಶುಭಾಶಯ ಆಶೀರ್ವಾದ ಮತ್ತು ಶುಭನುಡಿ ನಮ್ಮ ಯೋಧರಿಗೆ ಸಲ್ಲುತ್ತದೆ ದೇಶದ ಗದಿ ಭಾಗವನ್ನು ಅಪ್ರತಿಮ ಧೈರ್ಯದಿಂದ ಸಂರಕ್ಷಿಸುವ ಸಶಸ್ತ್ವ ಪಡೆಗಳ ಸೇವೆ ಭಾರತದ ಹೆಮ್ಮೆ ಎಂದು ಪ್ರಧಾನಮಂತ್ರಿ ಮೋದಿ ತಿಳಿಸಿದರು ದೇಶದ ಹಿತಾಸಕ್ತಿ ಕಾಪಾಡುವ ವಿಷಯದಲ್ಲಿ ಭಾರತ ಯಾವುದೇ ರೀತಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬುದನ್ನು ಇಡೀ ವಿಶ್ವ ಅರಿಯಬೇಕಿದೆ ಈ ಬಗ್ಗೆ ಅಂತಾರಾಷ್ವೀಯ ವೇದಿಕೆಯಲ್ಲಿ ಭಾರತವು ತನ್ನ ಸ್ಪಷ್ನ ನಿಲುವನ್ನು ಈಗಾಗಲೇ ಹೊರ ಹಾಕಿದೆ ಭಾರತೀಯ ಯೋಧರ ತಾಕತ್ತು ಬಲ ಮತ್ತು ಕೆಚ್ಚೆದೆಯ ಶೌರ್ಯದ ಬಗ್ಗೆ ಪ್ರತಿ ಭಾರತೀಯನಿಗೂ ಹೆಮ್ಮೆ ಇದೆ ನಮ್ಮ ಗಡಿ ಭಾಗಗಳನ್ನು ಸಂರಕ್ಷಿಸುವ ವೀರಯೋಧರನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ನರೇಂದ್ರ ಮೋದಿ ಸ್ಪಡ್ಡಪಡಿಸಿದರು ದೇಶದ ರಕ್ಷಣಾ ವಲಯದ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಭಾರತ ತ್ವರಿತವಾಗಿ ಕೆಲಸ ಮಾಡುತ್ತಿದೆ ರಕ್ಷಣಾ ವಲಯವನ್ನು ಆತ್ಮನಿರ್ಭರ್ ಅಭಿಯಾನದಡಿ ಅಭಿವೃದ್ದಿಪಡಿಸುತ್ತಿದೆ ದೇಶೀಯ ಶಸ್ತ್ರಾಸ್ತ್ರ ಫ್ಯಾಕ್ಟರಿಗಳ ಆರಂಭಕ್ಕೆ ಗಮನ ಕೇಂದ್ರೀಕರಿಸಿದೆ

ಶ್ವಾಸಕೋಶದ ತೊಂದರೆ ಶಬ್ದ ಹಾಗೂ ವಾಯುಮಾಲಿನ್ಯ ತಪ್ಪಿಸುವ ಸಲುವಾಗಿ ಹಲವು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಈ ಬಾರಿ ವಿಶೇಷವಾಗಿ ಹಸಿರು ದೀಪಾವಳಿ ಆಚರಿಸುತ್ತಿವೆ

ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ರಾಜ್ಯಗಳು ಮತ್ತು ಕೇಂದ್ರಾದಳಿತ ಪ್ರದೇಶಗಳು ನಿರಂತರವಾಗಿ ಕೈಗೊಳ್ಳುತ್ತಿರುವ ಕಟ್ಟು ನಿಟ್ಡಿನ ಕ್ರಮಗಳಿಂದಾಗಿ ಚೇತರಿಕೆ ದರ ಹೆಚ್ಚಳವಾಗಿ ಮರಣ ಪ್ರಮಾಣ ಇಳಿಕೆಯಾಗುತ್ತಿದೆ

ಬಿಹಾರ ವಿಧಾನಸಭೆಗೆ ಆಯ್ಕೆಯಾಗಿರುವ ಎನ್ಡಿಎದ ಹೊಸ ಶಾಸಕರು ನಾಳೆ ಸಭೆ ಸೇರಲಿದ್ದು ಶಾಸಕಾಂಗ ಪಕ್ಷದ ನೂತನ ನಾಯಕನನ್ನು ಆಯ್ಕೆ ಮಾಡಲಿದ್ದಾರೆ ಜೆಡಿಯು ಬಿಜೆಪಿ ಹಿಂದುಸ್ತಾನಿ ಅವಾಮ್ ಮೋರ್ಚ ಮತ್ತು ವಿಕಾಸ್ಶೀಲ್ ಇನ್ಪಾನ್ ಪಾರ್ಟಿಯ ನೂತನ ಶಾಸಕರು ಪಾಟ್ನಾದಲ್ಲಿ ನಡೆಯಲಿರುವ ಸಭೆಗೆ ಹಾಜರಾಗಲಿದ್ದಾರೆ ನಾಳಿನ ಸಭೆಯಲ್ಲಿ ಹೊಸ ಸಂಪುಟ ರಚನೆ ಸ್ಸೀಕರ್ ಆಯ್ನೆ ಕುರಿತಂತೆಯು ಚರ್ಚೆ ನಡೆಯಲಿದೆ

ಪ್ರಸಕ್ತ ಆರ್ಥಿಕ ಸಾಲಿನಿಂದ ಅನ್ವಯವಾಗುವಂತೆ ನಾಲ್ಕು ವರ್ಷಗಳ ಕಾಲ ಈ ಹಣಕಾಸು ಬೆಂಬಲ ಒದಗಲಿದೆ ಖಾಸಗಿ ಕ್ರೀಡಾ ಶಿಕ್ಷಣ ಸಂಸ್ದೆಗಳ ತರಬೇತಿ ಗುಣಮಟ್ಟ ಮೂಲಸೌಕರ್ಯ ಕ್ರೀಡಾ ಸೌಲಭ್ಯಗಳ ಲಭ್ಯತೆ ಮತ್ತು ಸಿಬ್ಬಂದಿ ಮತ್ತಿತರ ಅಂಶಗಳನ್ನು ಆಧರಿಸಿ ನಾನಾ ವರ್ಗಗಳನ್ನು ಮಾಡಿ ಹಣಕಾಸಿನ ಬೆಂಬಲ ನೀಡಲಾಗುತ್ತದೆ

ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರ ಕುರಿತು ಪ್ರತಿಕ್ರಿಯೆ ನೀಡಿರುವ ಕ್ರೀಡಾ ಸಚಿವ ಕಿರೆನ್ ರಿಜಿಜು ದೇಶದ ರಿಮೋಟ್ ಪ್ರದೇಶಗಳಲ್ಲಿರುವ ಸುಪ್ತ ಕ್ರೀಡಾಪಟುಗಳು ಅರಳಬೇಕಾದರೆ ಖಾಸಗಿ ಕ್ರೀಡಾ ಶಿಕ್ಷಣ ಸಂಸ್ಥೆಗಳಿಗೆ ಹಣಕಾಸು ಬೆಂಬಲ ನೀಡುವುದು ಅತೀ ಮುಖ್ಯ ಎಂದು ತಿಳಿಸಿದರು

ಸಿಡ್ಡಿಯ ಬ್ಲಾಕ್ಟೌನ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಪಾರ್ಕ್ ಕ್ರೀಡಾಂಗಣದಲ್ಲಿ ತರಬೇತಿ ನಡೆಯಲಿದೆ